ವರ್ಚುವಲ್ ಮೂಲಕ ಈ ಮಾತುಕತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ ರವಾಂಡಾ ಅಧ್ಯಕ್ಷ ಪೌಲ್ ಕಗಾಮೆ ಮತ್ತು ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡ್ರಿಕ್ಸನ್ ಉದ್ರಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಆಸ್ಲೇಲಿಯಾ ಪ್ರಧಾನಿ ಸ್ನಾಟ್ ಮಾರಿಸನ್ ಕೂಡ ಈ ಸಂವಾದದಲ್ಲಿ ಭಾಗವಹಿಸಿದ್ದಾರೆ ನಾಲ್ಲು ದಿನಗಳ ಈ ಸಂವಾದ ಕಾರ್ಯಕ್ರಮ ವರ್ಚುಯಲ್ ಮಾಧ್ಯಮದ ಮೂಲಕ ನಡೆಯಲಿದೆ ಭೌಗೋಳಿಕ ರಾಜಕೀಯ ಮತ್ತು ಭೌಗೋಳಿಕ ಅರ್ಥಶಾಸ್ತ ಕುರಿತ ಭಾರತದ ಈ ಪ್ರಮುಖ ಸಂವಾದ ಸಭೆ

ವೈರಾಣು ಪ್ರಪಂಚ ಸ್ಫೋಟ ಹೊರಗೆ ಮತ್ತು ನಿಯಂತ್ರಣದಾಚೆ ಎಂಬುದು ಈ ಬಾರಿಯ ಧ್ಲೇಯ ವಾಕ್ಲವಾಗಿದೆ ಸಂವಾದದ ವೇಳೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯುಎಚ್ಒ ನ ಬಹುಪಕ್ಷೀಯತೆ ವಿಶ್ವಸಂಸ್ಥೆಯ ಪುನರ್ ನಿರ್ಮಾಣ ಮೊದಲಾದ ವಿಷಯಗಳ ಕುರಿತಂತೆ ಚರ್ಚೆ ನಡೆಯಲಿದೆ

ಇಂದು ಮೂರನೇ ದಿನದ ಟಿಕ ಉತ್ಸವ ಪ್ರಗತಿಯಲ್ಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಸಚಿವಾಲಯ ತಿಳಿಸಿದೆ

ಭಾರತ ಲಸಿಕೆ ನೀಡಿಕೆ ಆಂದೋಲನದಲ್ಲಿ ಇದೀಗ ವಿಶ್ವದಲ್ಲೇ ಅಗ್ರಸ್ಥಾನದಲ್ಲಿದೆ

ವಿದೇಶಿ ಲಸಿಕೆಗಳನ್ನು ತುರ್ತು ಸಂದರ್ಭಗಳಲ್ಲಿ ಬಳಕೆ ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಸಚಿವಾಲಯ ತಿಳಿಸಿದೆ ಹಲವು ವಿದೇಶಿ ಔಷಧಿ ಸಂಸ್ಥೆಗಳು ಲಸಿಕೆಗಳನ್ನು ತಯಾರಿಸಿದೆ ಅದರಲ್ಲಿ ಅಮೆರಿಕದ ಆಹಾರ ಮತ್ತು ದಿಷಧ ಆಡಳತ ನಿರ್ವಹಣೆ ಯೂರೋಪ್ ವೈದ್ಯಕೀಯ ಸಂಸ್ಹೆ ಸೇರಿದಂತೆ ಹಲವು ಸಂಸ್ಥೆಗಳು ತಯಾರಿಸಿರುವ ಲಸಿಕೆಗಳನ್ನು ತುರ್ತು ಸಂದರ್ಭದಲ್ಲಿ ಬಳಕೆ ಮಾಡಲು ಕೇಂದ್ರ ಸರ್ಕಾರ ಸಮ್ನತಿಸಿದೆ

ವಿಕ್ಷ ಆರೋಗ್ಯ ಸಂಘಟನೆ ತುರ್ತು ಸಂದರ್ಭದಲ್ಲಿ ಭಾರತದಲ್ಲಿ ಬಳಕೆ ಮಾಡಿಕೊಳ್ಳಲು ಅನುಮೋದನೆ ನೀಡಿದೆ ಕೋವಿಡ್ ಸೋಂಕು ತಡೆಗೆ ಈ ಲಸಿಕೆ ಸಹಕಾರಿಯಾಗಲಿದೆ ಎಂದು ತಜ್ಜರ ಮಾಹಿತಿಯಂತೆ ನಮ್ನ ಬಾತ್ನೀದಾರರು ವರದಿ ಮಾಡಿದ್ದಾರೆ

ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದ ಸುನೀಲ್ ಅರೋರ ಅವರ ಅಧಿಕಾರಾವಧಿ ನಿನ್ನೆ ಮುಕ್ತಾಯವಾಗಿತ್ತು ಅವರ ಉತ್ತರಾಧಿಕಾರಿಯಾಗಿ ಸುಶೀಲ್ ಚಂದ್ರ ಅವರನ್ನು ರಾಷ್ಷಪತಿ ನೇಮಕ ಮಾಡಿದ್ದರು

ನಾನಾ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸುತ್ತಿದ್ದು ಮತದಾರರ ಮನವೊಲಿಸುವ ನಾನಾ ಕಸರತ್ತು ನಡೆಸುತ್ತಿದ್ದಾರೆ ರ್ಡಾಲಿ ರೋಡ್ಕೋ ಸೇರಿದಂತೆ ಚುನಾವಣಾ ಪ್ರಚಾರ ತಾರಕಕ್ಕೆ ಏರಿದೆ ಬಹಿರಂಗ ಪ್ರಚಾರ ನಾಡಿದ್ದು ಸಂಜೆ ಅಂತ್ಯವಾಗಲಿದೆ

ಚುನಾವಣಾ ಪ್ರಚಾರ ತಾರಕಕ್ಷೇರಿದೆ ನಾಡಿದ್ದು ಸಂಜೆ ರಾಜ್ಯದ ಮೂರು ಉಪಚುನಾವಣೆ ಕ್ಷೇತ್ರಗಳಲ್ಲಿ ಪ್ರಚಾರ ಅಂತ್ಯಗೊಳ್ಳಲಿದೆ ದೇಶದೆಲ್ಲೆಡೆ ಇಂದು ಹೊಸ ವರ್ಷವನ್ನು ಸ್ವಾಗತಿಸುವ ಯುಗಾದಿ ಹಬ್ಬದ ಆಚರಣೆ ಕಳೆ ಕಟ್ಟಿದೆ ಮನೆ ಮನಗಳಲ್ಲಿ ಸಂಭ್ರಮ ಮತ್ತು ಸಡಗರದಿಂದ ಪ್ಲವ ನಾಮ ಸಂವತ್ತರವನ್ನು ಬರಮಾಡಿಕೊಳ್ಳಲಾಗುತ್ತಿದೆ ವಿವಿಧ ರಾಜ್ಲಗಳಲ್ಲಿ ಹಿಂದೂ ಪಂಚಾಂಗದ ಹೊಸ ವರ್ಷದ ಆರಂಭದ ಈ ಹಬ್ಬವನ್ನು ಗುಡಿ ಪಾಡವಾ ಚೈತ್ರ ಶುಕ್ಲಾದಿ ಚೇತಿ ಚಾಂದ್ ಬೈಸಾಖಿ ವಿಷು ಪುಥಾಂಡು ವೈಶ್ಖಡಿ ಮತ್ತು ಬೋಹಾಗ್ ಬಿಹು ಎಂಬ ವಿವಿಧ ಹೆಸರುಗಳಿಂದ ಆಚರಿಸಲಾಯಿತು ಯುಗಾದಿ ಹಬ್ಬದ ಪ್ರಯುಕ್ತ ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಪರಾಷ್ಷಪತಿ ವೆಂಕಯ್ಚ ನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಣರು ಶುಭ ಕೋರಿದ್ದಾರೆ ಯುಗಾದಿ ಹಬ್ಬದ ಈ ಸಮಯದಲ್ಲಿ ಕರ್ನಾಟಕದ ನಮ್ನ ಸಹೋದರ ಸಹೋದರಿಯರಿಗೆ ಹಾಗೂ ವಿಶ್ವದೆಲ್ಲೆಡೆ ಇರುವ ಕನ್ನಡಿಗರಿಗೆ ಶುಭಾಶಯಗಳು ಮತ್ತು ಶುಭಹಾರೈಕೆಗಳು ಈ ಶುಭ ಸಂದರ್ಭವು ಎಲ್ಲರಿಗೂ ಒಳ್ಳೆಯ ಆರೋಗ್ವ ನೆಮ್ನದಿ ಹಾಗು ಸಮೃದ್ದಿ ತರಲಿ ಎಂದು ರಾಷ್ಟಪತಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಈ ಹಬ್ಲಗಳು ಭಾರತೀಯ ಸಾಂಪ್ರದಾಯಿಕ ಹೊಸ ವರ್ಷದ ಆರಂಭದ ಸೂಚಕವಾಗಿದೆ ಎಂದು ಉಪರಾಷ್ಲಪತಿ ವೆಂಕಯ್ಯ ನಾಯ್ದು ಹೇಳಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕನ್ನಡದಲ್ಲಿಯೇ ಟ್ವೀಟ್ ಮಾಡಿ ನಾಡಿನ ಜನತೆಗೆ ಹಬ್ಬದ ಶುಭಾಶಯ ಕೋರಿರುವುದು ವಿಶೇಷವಾಗಿದೆ ಕರ್ನಾಟಕದ ಕರಾವಳ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಸೌರಮಾನ ಯುಗಾದಿಯನ್ನು ನಾಳೆ ಆಚರಿಸಲಾಗುತ್ತದೆ

ಇ ಸಾಂತಾ ಎಲೆಕ್ಸಾನಿಕ್ ಮಾರುಕಟ್ಟೆಯಾಗಿದ್ದು ಅಕ್ವಾ ರೈತರು ಮತ್ತು ಖರೀದಿದಾರರನ್ನು ಸಂಪರ್ಕಿಸಲು ಇದು ವೇದಿಕೆಯಾಗಿರುತ್ತದೆ ಎಂದು ಅವರು ಹೇಳಿದರು ಇ ಸಾಂತಾ ರೈತರ ಆದಾಯ ಜೀವನಶೈಲಿ ಸ್ವಾವಲಂಬನೆ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಎಂದು ಪ್ರತಿಪಾದಿಸಿದ ಸಚಿವ ಪಿಯೂಷ್ ಗೋಯಲ್ ಇದು ರೈತರಿಗೆ ಹೊಸ ಆಯ್ಕೆ ಹಾಗೂ ವೇದಿಕೆಯಾಗಲಿದೆ ಎಂದರು